ಪಾಟೀಲ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಮೀನುಗಾರರ ಪತ್ತೆಗೆ ಕರ್ನಾಟಕ ಸರ್ಕಾರ ನಡೆಸಿರುವ ಪ್ರಯತ್ನಗಳಿಗೆ ಭಾರತೀಯ ನೌಕಾಪಡೆ ಮತ್ತು ಕರಾವಳ ಕರಕ್ಷಣಾ ಪಡೆಯ ಸಿಬ್ಬಂದಿ ಕೂಡ ಕೈಜೋಡಿಸಿದ್ದಾರೆ

ರಾಜ್ಯ ಸರ್ಕಾರ ನೆರೆಯ ಗೋವಾ ಮತ್ತು ಮಹಾರಾಷ್ಟ ರಾಜ್ಯಗಳಿಂದಲೂ ಇವರ ಪತ್ತೆಗೆ ಸಹಕಾರ ಪಡೆದುಕೊಂಡಿದೆ

ನಾಪತ್ತೆಯಾಗಿರುವ ಮೀನುಗಾರರ ಕುಟುಂಬ ಸದಸ್ಕರು ಆತಂಕಪಡಬೇಕಾದ ಅಗತ್ಯವಿಲ್ಲ ಕೇರಳ ಕರಾವಳಿ ವ್ಯಾಪ್ತಿಗೂ ಮೀರಿ ಅಂತಾರಾಷ್ಷೀಯ ಜಲಪ್ರದೇಶಗಳಲ್ಲೂ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗುವುದು ಎಂದು ಸಚಿವ ಎಂ

ಬರಲಿರುವ ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳ ಸ್ವಾನ ಹೊಂದಾಣಿಕೆ ಬಗ್ಗೆ ಇನ್ನು ಮಾತುಕತೆ ನಡೆದಿಲ್ಲ ಎಂದು ಮಾಜಿ ಮುಖ್ಖಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದ್ದದಲ್ಲಿಯೇ ನಡೆಯಲಿರುವ ಸಭೆಯಲ್ಲಿ ಸಮಾಲೋಟಿಸಿ ಉಭಯ ಪಕ್ಷಗಳ ವರಿಷ್ಠರು ಈ ಬಗ್ಗೆ ತೀರ್ಮಾನಿಸಲಿದ್ದಾರೆ ಎಂದು ಅವರು ಹೇಳಿದರು ಮತ್ತೊಂದೆಡೆ ರಾಯಚೂರಿನಲ್ಲಿಂದು ಮಾತನಾಡಿದ ಹಿರಿಯ ಕಾಂಗ್ರೆಸ್ ಮುಖಂಡ ಎಚ್

ರೇವಣ್ಣ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರದಿಂದ ದೂರವಿಡುವ ಉದ್ದೇಶದಿಂದಲೇ ಜಾತ್ಯತೀತ ಚಿಂತನೆ ಹೊಂದಿರುವ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸಲಾಗಿದೆ ಎಂದರು ರಾಜ್ಯದಲ್ಲಿ ಬರಪೀಡಿತ ಪ್ರದೇಶಗಳಲ್ಲಿ ಪರಿಸ್ಸಿತಿಯ ಅಧ್ಯಯನ ನಡೆಸಲು ನೇಮಕಗೊಂಡಿರುವ ಉಪಸಮಿತಿ ಇಂದು ತುಮಕೂರು ಜೆಲ್ಲೆಯ ಪ್ರವಾಸ ಕೈಗೊಂಡಿತು

ಮೇವಿನ ಕೊರತೆ ನೀಗಿಸಲು ಹೊರ ರಾಜ್ಯಗಳಿಂದ ಮೇವು ಖರೀದಿಸುವ ಮುನ್ನ ಜಿಲ್ಲೆಯ ನೀರಾವರಿ ಪ್ರದೇಶಗಳಲ್ಲಿ ಮೇವಿನ ಕಿಟ್ಸುಗಳನ್ನು ವಿತರಿಸಿ ಸ್ವಳೀಯವಾಗಿ ಮೇವು ಲಭ್ಞವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಬೈರನಹಳ್ಳಿ ಕ್ರಾಸ್ನಲ್ಲಿ ಮಹಾತ್ಸಗಾಂಧಿ ಗ್ರಾಮೀಣ ಉದ್ಯೋಗಬಾತರಿ ಯೋಜನೆಯಲ್ಲಿ ಕೈಗೊಂಡಿರುವ ಗೋಕಟ್ಸೆಯ ಹೂಳೆತ್ತುವ ಕಾಮಗಾರಿ ವೀಕ್ಷಿಸಿದ ಸಚಿವರು ಯಂತ್ರೋಪಕರಣಗಳನ್ನು ಬಳಸದೆ ಮಾನವ ಸಂಪನ್ಗೂಲ ಬಳಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಧುಗಿರಿಯ ಚನ್ನಸಾಗರ ಗ್ರಾಮದ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿರುವ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ವೀಕ್ಷಿಸಿ ಅಗತ್ಯ ಸೂಚನೆ ನೀಡಿದರು ಇತಿಹಾಸ ಪ್ರಸಿದ್ದ ಹಂಪಿಗೆ ವಿಶ್ವ ಮಾನ್ಯತೆ ದೊರಕಿಸಿಕೊಡಲು ಅಗತ್ಯ ಕ್ರಮಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಸಾ

ಮಹೇಶ್ ಹೇಳಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವದ ಒಂದು ನೂರು ಪ್ರವಾಸಿ ತಾಣಗಳ ಪೈಕಿ ಹಂಪಿ ಈಗ ಎರಡನೇ ಸ್ವಾನದಲ್ಲಿದೆ ಮುಂಬರುವ ದಿನಗಳಲ್ಲಿ ಮೊದಲ ಸ್ವಾನಕ್ಷ ಕೊಂಡೊಯ್ಯಬೇಕು ಎನ್ನುವುದು ಸರ್ಕಾರದ ಉದ್ದೇಶವಾಗಿದೆ ಎಂದರು ಪಂಪಿ ಉತ್ತವ ನಡೆಸಲು ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ ದಿನಾಂಕ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು ಪ್ರವಾಸದ್ಯೋಮ ಇಲಾಖೆಯಲ್ಲಿ ತಾಲ್ಲೂಕುವಾರು ಅಧಿಕಾರಿಗಳನ್ನು ನೇಮಿಸಿ ಪ್ರವಾಸಿ ತಾಣಗಳನ್ನು ಅಭಿವ್ಯದ್ದಿಪಡಿಸಲಾಗುವುದು ಎಂದು ಸಚಿವ ಸಾ

ಮಹೇಶ್ ತಿಳಿಸಿದರು

ಸ್ವಾಮಿ ವೇಕಾನಂದರು ಮಹಾನ್ ಚಿಂತಕರು ಹಾಗೂ ರಾಷ್ವ ನಿರ್ಮಾತ್ಯ ಆಗಿದ್ದರು ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಮತ್ತು ಸಿದ್ಗಾಂತಗಳು ಯುವ ಮನಸ್ಸುಗಳಿಗೆ ಸದಾ ಸ್ಪೂರ್ತಿದಾಯಕ ಎಂದು ರಾಷ್ಸಪತಿ ರಾಮನಾಥ್ ಕೋವಿಂದ್ ಸಂದೇಶ ನೀಡಿದ್ದಾರೆ ಕೋಟ್ಗಂತರ ಭಾರತೀಯ ಮನಸ್ತುಗಳಲ್ಲಿ ವಿವೇಕಾನಂದರು ಚಿರಕಾಲ ನೆಲೆಸಿರುತ್ತಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ರಾಜ್ಞದ ಹಲವೆಡೆ ವಿವೇಕಾನಂದ ಜಯಂತಿ ಆಚರಿಸಿದ ವರದಿಗಳು ಬಂದಿವೆ ಚಿಕ್ಕಬಳ್ಣಾಪುರ ಮತ್ತು ಶಿಡ್ಲಘಟ್ಟ ನಗರಗಳಲ್ಲಿ ರಾಷ್ಷೀಯ ಯುವ ದಿನವನ್ನು ಆಚರಿಸಲಾಯಿತು ಚಿಕ್ಕಬಳ್ಣಾಪುರನಗರದ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಎನ್ ಎಸ್ ಎಸ್ ಫಟಕದ ವಿದ್ಗಾರ್ಥಿಗಳು ಯುವ ಜಾಗೃತಿ ಜಾಥಾ ನಡೆಸಿದರು ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು ದೊಡ್ಡಬಳ್ನಾಪುರದಲ್ಲಿ ಸ್ನಾಮಿ ವಿವೇಕಾನಂದರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಗಣ್ಣರು ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಪ್ರಖರ ಸಂದೇಶದಿಂದ ಅಂಧಕಾರದಲ್ಲಿ ಮುಳುಗಿದ್ದ ಭಾರತದ ಯುವಜನತೆಯಲ್ಲಿ ಜಾಗೃತಿ ಮೂಡಿಸಿ ದೇಶದ ಹಿರಿಮೆಯನ್ನು ಪ್ರಪಂಚದಾದ್ಯಂತ ಸಾರಿದರು ಎಂದು ಬಣ್ಣಿಸಿದರು ವಿವಿಧ ಶಾಲಾ ಕಾಲೇಜುಗಳಲ್ಲಿ ವೇಕಾನಂದರ ಜಯಂತಿ ಕಾರ್ಕಕ್ರಮಗಳು ನಡೆದವು ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸರ್ಕಾರದ ವಿರುದ್ದ ಒಂದೂ ಭ್ರಷ್ಟಾಚಾರದ ಆರೋಪವಿಲ್ಲ ಕಳೆದ ನಾಲ್ಕೂವರೆ ವರ್ಷಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರವಿಲ್ಲದೆ ಸರ್ಕಾರವನ್ನು ನಡೆಸಲು ಸಾಧ್ಯ ಎನ್ನುವುದನ್ನು ಸಾಬೀತುಮಾಡಿದೆ ದೇಶ ಈ ಬದಲಾವಣೆಯನ್ನು ಗಮನಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇದು ಸಹಕಾರಿಯಾಗಲಿದೆ ಎಂದರು ಸರ್ಕಾರ ಅಸಹಾಯಕವಾಗಿರಬೇಕೆಂದು ಪ್ರತಿಪಕ್ಷಗಳು ಬಯಸಿದರೆ ಸರ್ಕಾರ ಸದೃಢವಾಗಿರಬೇಕೆಂದು ದೇಶ ಬಯಸುತ್ತದೆ ಎಂದು ನರೇಂದ್ರ ಮೋದಿ ಪ್ರತಿಪಾದಿಸಿದರು

ಈ ಸಂಬಂಧ ಸಂತ್ರಸ್ತರ ಪಟ್ಟಿಯನ್ನು ಈಗಾಗಲೇ ಕೇಂದ್ರ ಸರ್ಕಾರಕ್ಷೆ ಕಳುಹಿಸಿಕೊಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಬಿ

ರಾಜಾಸೀಟ್ ಉದ್ಘಾನದಲ್ಲಿ ಫಲಪುಷ್ವ ಪ್ರದರ್ಶನ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿದೆ ಇತ್ತೀಚಿನ ಅತಿವೃಷ್ಟಿ ಮತ್ತು ಭೂ ಕುಸಿತಗಳಿಂದ ಅಪಾರ ಹಾನಿ ಅನುಭವಿಸಿದ್ದ ಕೊಡಗು ಜೆಲ್ಲೆ ಈಗ ಜೇತರಿಸಿಕೊಂಡಿದ್ದು ಪ್ರವಾಸೋದ್ಯಮಕ್ಕೆ ಮತ್ತೆ ವಿಘುಲ ಅವಕಾಶಗಳು ತೆರೆದುಕೊಂಡಿವೆ ಹಾಗೂ ಪ್ರವಾಸಿಗರಿಗೆ ಕೊಡಗು ಈಗ ಸುರಕ್ಷಿತವಾಗಿದೆ ಎಂಬುದನ್ನು ಬಿಂಬಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಮತ್ತು ಕೊಡಗು ಜಿಲ್ಲಾಡಳಿತ ಮೂರು ದಿನಗಳ ಈ ಉತ್ಸವವನ್ನು ಹಮ್ಮಿಕೊಂಡಿವೆ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರ ಸಂಚ್ಯೆಯಲ್ಲಿ ಹೆಚ್ಚಳ ಉಂಟಾಗಿರುವುದು ಹೋಟೆಲ್ ಮತ್ತು ರೆಸಾರ್ಟ್ ಮಾಲೀಕರಿಗೆ ಸಂತಸ ತಂದಿದೆ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಕರ್ನಲ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ದೆಹಲಿಯಲ್ಲಿಂದು ರಾಷ್ಷೀಯ ಯುವ ಸಂಸತ್ ಉತ್ಸವಕ್ಕೆ ಚಾಲನೆ ನೀಡಿದರು

ಅವರ ಆಶಯದಂತೆ ತಮ್ಮ ಸಚಿವಾಲಯ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು

ದೇಶಾದ್ಯಂತ ಸುಗ್ಗಿ ಹಬ್ಬದ ಸಡಗರ ಲೋರಿ ಮಕರ ಸಂಕ್ರಾಂತಿ ಪೊಂಗಲ್ ಭೋಗಾಲಿ ಬಿಗು ಉತ್ತರಾಯಣ ಮತ್ತು ಪುಷ್ ಪರ್ಭಾನ್ ಎಂದು ಆಚರಿಸಲಾಗುವ ಈ ಹಬ್ಬಗಳು ಜನತೆಗೆ ಸುಖ

ಗುರುಗೋವಿಂದ ಸಿಂಗ್ ಅವರ ಜಯಂತಿ ಸಂದರ್ಭದಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶೇಷ ನಾಣ್ಣವನ್ನು ಬಿಡುಗಡೆ ಮಾಡಲಿದ್ದಾರೆ

ಚಿಕ್ಕಬಳ್ಳಾಪುರ ತಾಲ್ಲೂಕು ಜಾತವಾರ ಹಾಗೂ ಗಿಡ್ನಪಳ್ಳ ನೂತನ ರೈದ್ವೆ ನಿಲ್ದಾಣವನ್ನು ಕೋಲಾರ ಸಂಸದ ಡಾ

ಈ ರೈಲು ಮಾರ್ಗವನ್ನು ಭ್ರಾಡ್ಗೇಜ್ ಆಗಿ ಪರಿವರ್ತಿಸಿದ್ದು ಶೀಘದಲ್ಲೇ ಬಂಗಾರಪೇಟೆ ಮಾರ್ಗವಾಗಿ ಚಲಿಸುತ್ತಿರುವ ಕೆಲವು ರೈಲುಗಳು ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಚಲಿಸಲಿವೆ ಎಂದರು

ಮೈಸೂರಿನಲ್ಲಿ ಸ್ವಜ್ಞ ಸರ್ವೇಕ್ಷಣ ಅಭಿಯಾನಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಜತೆ ಪೊಲೀಸ್ ಇಲಾಖೆ ಕೈ ಜೋಡಿಸಿದೆ